ವಿಶ್ವಾದ್ದಂತ ಇಂದು ಗುಡ್ಫ್ರೈಡೆ ಆಚರಣೆ

ಉಳಿದಂತೆ ಹಾಸನ ಶೇ

ಕಲಬುರಗಿ ವಿಜಯಪುರ ಬಳ್ಮಾರಿ ಮತ್ತು ರಾಯಚೂರು ಕ್ಷೇತ್ರಗಳು ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಸಮುದಾಯಕ್ಕೆ ಮೀಸಲಿರಿಸಲಾಗಿದೆ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಯಿಂದ ಶ್ರಹ್ಲಾದ್ ಜೋಷಿ ಅನಂತಕುಮಾರ್ ಹೆಗಡೆ ರಮೇಶ್ ಜಿಗಜಿಣಗಿ ಬಿ

ರಾಘವೇಂದ್ರ ಮತ್ತಿತರ ನಾಯಕರು ಕಣದಲ್ಲಿದ್ದಾರೆ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

ಹುಬ್ಲಳ್ಳಿಯಲ್ಲಿ ಸುದ್ಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಉತ್ತರ ಕರ್ನಾಟಕ ಭಾಗಕ್ಕೆ ನೀಡಿರುವ ಅನುದಾನದ ಬಗ್ಗೆ ಚರ್ಚಿಗೆ ಸಿದ್ದ ಇರುವುದಾಗಿ ಹೇಳಿದರು

ಎಐಸಿಸಿ ಆಧ್ವಕ್ಷ ರಾಹುಲ್ ಗಾಂಧಿ ಇಂದು ಚಿಕ್ಕೋಡಿ ಹಾಗೂ ರಾಯಚೂರಿನಲ್ಲಿ ಚುನಾವಣಾ ರ್ಕಾಲಿಗಳಲ್ಲಿ ಭಾಗವಹಿಸುತ್ತಿದ್ದು ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಲಿದ್ದಾರೆ

ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ಬೆಳಗಾವಿ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರೊಬ್ಬರು ತಿಳಿಸಿದ್ದಾರೆ ಬೆಳಗಾವಿ ಧಾರವಾಡ ಹಾಗೂ ಚಿಕ್ಕೋಡಿಯ ಹೆಚ್ಚಿನ ಸಂಖ್ಯೆಯ ಮತದಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಹಾಲ ಸಂಸದ ಶ್ರಕಾಶ್ ಹುಕ್ಕೇರಿ ಅವರನ್ನು ಕಾಂಗ್ರೆಸ್ ಕಣಕ್ಕಳಿಸಿದೆ

ಇಂದು ಪನುಮ ಜಯಂತಿ